ರಾಜಪಕ್ಷಾ ಇಂದು ಸಂಜೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಲಿದ್ದಾರೆ ಅವರು ತಮ್ನ ಈ ಐದು ದಿನಗಳ ಭಾರತ ಭೇಟಿಯ ವೇಳೆ ವಾರಾಣಸಿ ಸಾರನಾಥ ಬೋಧಗಯಾ ತಿರುಪತಿ ಸೇರಿದಂತೆ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದ ತಾಣಗಳಿಗೂ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಅವರು ಶ್ರೀಲಂಕಾ ಪ್ರಧಾನಿಯಗಿ ಅಧಿಕಾರ ಸ್ವೀಕರಿಸಿದ ನಂತರ ಭಾರತಕ್ಕೆ ಇದೇ ಮೊದಲ ಸಲ ಆಗಮಿಸಿದ್ದಾರೆ

ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಆಸ್ಪತ್ತೆಗೆ ಸಾಗಿಸುವ ಮಾರ್ಗದಲ್ಲಿ ಇನ್ನೂ ಮೂವರು ಅಸುನೀಗಿದ್ದಾರೆ ಗಾಯಗೊಂಡವರಿಗೆ ಇಟಗಿ ಪ್ರಾಥಮಿಕ ಆರೋಗ್ಲ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಇವರಲ್ಲಿ ಬಹುತೇಕ ಕಾರ್ಮಿಕರು ಬೋಗೂರು ಗ್ರಾಮಸ್ವರು ಎಂದು ನಮ್ಮ ಬೆಳಗಾವಿ ಪ್ರತಿನಿಧಿ ಡಾ

ದೊಡ್ಡಮನಿ ವರದಿ ಮಾಡಿದ್ದಾರೆ

ಮತದಾನಕ್ಕಾಗಿ ಸೂಕ್ತ ಹಾಗೂ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕಾಗಿ ದೆಹಲಿ ಪೊಲೀಸ್ ಕಾನೂನು ಹಾಗೂ ಸುವ್ಲವಸ್ಥೆ ಪಾಲನೆಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಕ್ಲೆಗೊಂಡಿದೆ

ದೆಹಲಿ ಮುಖ್ಯ ಚುನಾವಣಾಧಾಕಾರಿ ಡಾ ರಣಬೀರ್ ಸಿಂಗ್ ಮಾತನಾಡಿ ಮತದಾರರ ಅನುಕೂಲಕ್ಷಾಗಿ ಎಲ್ಲ ರೀತಿಯ ಅಗತ್ಯ ವ್ಯವಸ್ವೆಗಳನ್ನು ಮಾಡಲಾಗಿದೆ

ದೆಹಲಿ ವಿಧಾನಸಭಾ ಚುನಾವಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತ ಚಲಾಯಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ದೆಹಲಿ ಜನತೆಗೆ ಮನವಿ ಮಾಡಿದ್ದಾರೆ ಅದರಲ್ಲೂ ಯುವ ಜನತೆ ದಾಖಲೆ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಮತ ಚಲಾಯಿಸುವಂತೆ ಅವರು ಟ್ವೀಟ್ನಲ್ಲಿ ಆಗ್ರಹಿಸಿದ್ದಾರೆ

ಸುದ್ದಿಗೋಷ್ನಿಯನ್ನುದ್ದೇತಿಸಿ ಮಾತನಾಡಿದ ತ್ರೀನಗರ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಹಸೀಬ್ ಮುಫಲ್ ಜೈಷ್ ಎ ಮೊಹಮ್ದದ್ ಭಯೋತ್ವಾದಕ ಸಂಘಟನೆ ಜತೆ ಸಂಬಂಧ ಹೊಂದಿದ ಆರೋಪದಡಿ ಮೂವರು ಯುವಕರನ್ನು ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ

ಈ ನಿಗಮದ ವಹಿವಾಟುಗಳ ಕುರಿತಂತೆ ನಿಯಮಿತವಾಗಿ ಸಭೆಗಳನ್ನು ನಡೆಸುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಉನ್ನತ ಅಧಿಕಾರದ ಸಮಿತಿಯೊಂದನ್ನು ರಚಿಸಲಾಗಿದೆ ಈ ಸಮಿತಿ ನಿಗಮದ ವ್ಯಾಪ್ತಿಯಲ್ಲಿ ಹಣಕಾಸು ನೆರವು ನೀಡುವ ಯಾವುದೇ ಯೋಜನೆಗಳಿಗೆ ಅನುಮೋದನೆ ಮಂಜೂರಾತಿ ನೀಡುವ ಅಧಿಕಾರ ಹೊಂದಿರುತ್ತದೆ

ರಾಜ್ಯಸಭೆಯಲ್ಲಿ ನಿನ್ನೆ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಈ ಮಾಹಿತಿ ನೀಡಿದ್ದು ವೈರಾಣು ಸೋಂಕು ವ್ಯಾಪಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಗತ್ಯ ವ್ಯವಸ್ಥೆಗಳನ್ನು ಸಿದ್ದವಾಗಿ ಇರಿಸಲಾಗಿದೆ ಎಂದು ತಿಳಿಸಿದರು ಈ ನಡುವೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜ್ವೆಶಂಕರ್ ಜಪಾನ್ನಲ್ಲಿ ಡೈಮಂಡ್ ಪ್ರಿನ್ಸಸ್ ಪ್ರವಾಸಿಗರ ಹಡಗಿನಲ್ಲಿದ್ದ ಕೆಲವು ಭಾರತೀಯ ಪ್ರವಾಸಿಗರನ್ನು ವೈರಾಣು ಸೋಂಕಿನ ಅನುಮಾನದಿಂದ ಪ್ರತ್ಯೇಕವಾಗಿ ಇರಿಸಲಾಗಿದೆ ಆದರೆ ಇವರ್ನಾರಿಗೂ ಸೋಂಕು ತಗುಲಿಲ್ಲ ಟೋಕಿಯೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಈ ವಿಷಯವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಸಚಿವಾಲಯ ಆರೋಗ್ಲ ಸಚಿವರು ಮತ್ತು ಸಂಪುಟ ಕಾರ್ಯದರ್ಶಿ ಮೊದಲಾದ ಹಿರಿಯ ಅಧಿಕಾರಿಗಳು ದೇಶದಲ್ಲಿ ಕೊರೋನಾ ವೈರಾಣು ಸೋಂಕಿನ ಮುನ್ನೆಚ್ಚರಿಕೆ ತ್ರಮಗಳ ಬಗ್ಗೆ ನಿಯಮಿತವಾಗಿ ಪರಿತೀಲಿಸುತ್ತಿದ್ದಾರೆ ಆತಂಕ ಅನಗತ್ಯ ಎಂದು ತಿಳಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳು ನಾಗರಿಕ ವಿಮಾನಯಾನ ಪ್ರವಾಸೋದ್ಯಮ ಗೃಹ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳೂ ಸಹ ಪರಿಸ್ಹಿತಿಯನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿದ್ದಾರೆ ಸೋಂಕು ಪ್ರವೇಶಿಸದಂತೆ ಕಟ್ಟೆಚ್ಚರ ವಹಿಸಬೇಕೆಂದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಿಗೆ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪ್ರೀತಿ ಸುದಾನ್ ನಿರ್ದೇಶಿಸಿದ್ದಾರೆ ಐತಿಹಾಸಿಕ ಬೋಡೋ ಶಾಂತಿ ಒಪ್ಪಂದದ ನಂತರ ಅಸ್ವಾಂ ಸರ್ಕಾರ ಸಂಧಾನಕ್ಕೆ ಬರುವಂತೆ ಉಲ್ವಾ ನಾಯಕ ಪರೇಶ್ ಬರೂವಾ ಅವರಿಗೆ ಮನವಿ ಮಾಡಿದೆ

ಈ ವಿಷಯದ ಬಗ್ಗೆ ಕೇಂದ್ರ ಗೃಹ ಸಚಿವರೊಂದಿಗೆ ತಾವು ಸದ್ಯದಲ್ಲಿಯೇ ಪ್ರಸ್ತಾಪಿಸುವುದಾಗಿ ಸಚಿವ ಸರ್ಮ ಆಕಾಶವಾಣಿಗೆ ತಿಳಿಸಿದ್ದಾರೆ

ಕನಿಷ್ಠ ಆರು ಅಗ್ನಿಶಾಮಕ ವಾಹನಗಳು ನೆರುಲ್ ಸಿಬಿಡಿ ಬೇಲಾಪುರ್ ಹಾಗೂ ವಾಸಿ ಅಗ್ನಿಶಾಮಕ ನಿಲ್ದಾಣಗಳಿಂದ ಆಗಮಿಸಿದ್ದು ಬೆಂಕಿ ನಂದಿಸುವ ಪ್ರಯತ್ನದಲ್ಲಿವೆ ಈ ಅಗ್ನಿ ದುರಂತದಲ್ಲಿ ಸಂಭವಿಸಿರುವ ಸಾವು ನೋವುಗಳ ಕುರಿತು ನಿಖರ ಮಾಹಿತಿ ಲಭ್ಯವಿಲ್ಲ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಮಧ್ಯಾಷ್ನ ಸಮಾರೋಪ ಭಾಷಣ ಮಾಡಲಿದ್ದಾರೆ ಈ ಬಾರಿ ಈ ಪ್ರದರ್ಶನವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಬಾಹ್ಯಾಂತರಿಕ್ಷಾ ವಲಯವೂ ಸೇರಿದಂತೆ ರಕ್ಷಣಾ ಇಲಾಖೆ ಸಂಬಂಧಿತ ವಲಯಗಳು ಭಾಗವಹಿಸಿದ್ದವು ದೇಶದಲ್ಲೇ ರಕ್ಷಣಾ ಉಪಕರಣಗಳನ್ನು ತಯಾರಿಸುವ ಉದ್ಯಮಗಳಿಗೆ ಈ ಬಾರಿ ಪ್ರದರ್ಶನದಲ್ಲಿ ಆದ್ಯತೆ ನೀಡಲಾಗಿತ್ತು

ಅತಿಥೇಯ ನ್ಯೂಜ